ಯಡಿಯೂರಪ್ಪ ಭರವಸೆ ್ಷಿ ಕೇಂದ್ರೀ ವಿದ್ಯಾಲಯ ಅಂತರರಾಷ್ಟೀಯ ಶಾಲೆಗಳಲ್ಲೂ ಒಂದನೇ ತರಗತಿಯಿಂದಲೇ ಕನ್ನಡ ವಿಷಯ ಪಠ್ಚವಾಗಿ ಬೋಧನೆ ಕಡ್ಡಾಯಕ್ಕೆ ಚಿಂತನೆ ಸಚಿವ ಸುರೇಶ ಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ಭಾರತದ ವ್ಯಾಪಾರಿ ವಲಯದ ಭಾಗಿದಾರರಾಗಲು ತಮಗೆ ಸುವರ್ಣಾವಕಾಶ ಭಾರತ ತ್ವರಿತಗತಿಯಲ್ಲಿ ದಾರಿದ್ಯವನ್ನು ತೊಡೆದು ಹಾಕುತ್ತಿದ್ದು ಖರೀದಿ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ಏರುಗತಿಯಲ್ಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನ್ಣೂಯಾರ್ಕ್ನ ಬ್ಲೂಮ್ಬರ್ಗ್ ಗ್ಲೋಬಲ್ ಬಿಸಿನೆಸ್ ಫೋರಂನಲ್ಲಿ ನಿನ್ನೆ ಭಾಗವಹಿಸಿ ಮಾತನಾಡಿದ ಪ್ರಧಾನಮಂತ್ರಿ ಭಾರತದಲ್ಲಿ ಕಾರ್ಮೋರೇಟ್ ತೆರಿಗೆಯನ್ನು ತಗ್ಗಿಸಲಾಗಿದೆ

ವ್ಯಾಪಾರಿ ವರ್ಗಕ್ಕೆ ಹೂಡಿಕೆಗೆ ಅಥವಾ ನವೋದ್ದಿಮೆ ಆರಂಭಿಸಲು ಭಾರತ ಪ್ರಶಸ್ತ ತಾಣವಾಗಿದ್ದು ಭಾರತದಲ್ಲಿ ಬಂದು ಹೂಡಿಕೆ ಮಾಡುವಂತೆ ಪ್ರಧಾನಮಂತ್ರಿ ವ್ಯಾಪಾರಿ ಸಮುದಾಯಕ್ಕೆ ಆಹ್ವಾನವಿತ್ತರು ನಮ್ಮ ಸರ್ಕಾರಕ್ಷಿದು ಆರಂಭಿಕ ಹಂತ ಹಲವು ಸುಧಾರಣಾ ಕ್ರಮಗಳನ್ನು ತರುವ ಮೂಲಕ ಸುಗಮ ವ್ಯಾಪಾರಕ್ಷೆ ಅವಕಾಶ ಕಲ್ಪಿಸಲಾಗಿದೆ ಹೂಡಿಕೆದಾರರಿಗೆ ಭಾರತದಲ್ಲಿ ಹೂಡಕೆ ಮಾಡುವ ಬಗ್ಗೆ ಭರವಸೆಯುಂಟಾಗಿದ್ದರೆ ಅದಕ್ಕೆ ಪ್ರಸಕ್ತ ಸರ್ಕಾರ ಕೈಗೊಂಡಿರುವ ಪಲವಾರು ಕ್ರಮಗಳೆ ಕಾರಣ ಎಂದು ಪ್ರಧಾನಮಂತ್ರಿ ಹೇಳಿದರು ನಿಮ್ಮ ಆಕಾಂಕ್ಷೆ ನಮ್ಮ ಕನಸು ನಿಮ್ಮ ತಾಂತ್ರಿಕತೆ ನಮ್ಮ ಪ್ರತಿಭೆ ನಿಮ್ಮ ಪ್ರಮಾಣ ನಮ್ಮ ಕೌಶಲ್ಯ ನಿಮ್ಮ ವಿವೇಕಯುತ ವಿಧಾನ ನಮ್ಮ ವ್ಯಾವಹಾರಿಕತೆ ಜಗತ್ತನ್ನೇ ಬದಲಿಸಬಹುದು ನಾಗರಿಕರ ವರ್ತನೆ ಸಮಾಜದ ಬದಲಾವಣೆ ಮೇಲೆ ಪ್ರಭಾವ ಬೀರಬಹುದು ಸದ್ಯ ಪರಮಾಣು ಇಂಧನ ಭಾರತದ ಮುಂದಿರುವ ಸವಾಲು ಭಾರತಕ್ಕೆ ಪರಮಾಣು ಇಂಧನ ಉತ್ಪಾದಿಸಲು ಅವಕಾಶ ಒದಗಿದಲ್ಲಿ ನಮ್ಮ ಇಂಧನ ಅಗತ್ಯದಲ್ಲಿ ಕಾಂತಿಕಾರಕ ಬದಲಾವಣೆ ಉಂಟಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಭವಿಷ್ಠದ ಪೀಳಿಗೆಗಾಗಿ ಹೊಸ ಮೂಲಸೌಲಭ್ಯ ಸೃಷ್ಟಿಗೆ ತ್ರಮ ಕೈಗೊಳ್ಳಲಾಗುತ್ತಿದೆ ಭಾರತ ಕೃಷಿ ವಲಯದಲ್ಲೂ ಸುಧಾರಣೆ ತಲರು ಮುಂದಾಗಿದ್ದು ಸಾವಯವ ಕ್ರಷಿಗೆ ಉತ್ತೇಜನ ನೀಡಲಿದೆ ಆರೋಗ್ಗ ಕ್ಷೇತ್ರದಲ್ಲಿ ಜನರ ಸ್ವಾಸ್ಟ್ಯ ಕಾಪಾಡಲು ಆಯುಷ್ಸಾನ್ ಭಾರತ್ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು ಡಿಜೆಟಲ್ ಇಂಡಿಯಾದತ್ತ ನಾವು ಹೆಜ್ಜೆ ಹಾಕಿದ್ದೇವೆ ಜೊತೆಗೆ ಆರ್ಥಿಕತೆಯ ವೇಗವರ್ಧನೆಗೆ ಹಲವಾರು ಕ್ರಮ ಕೈಗೊಂಡಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಮಾಧ್ಯಮದ ಪಾತ್ರ ಬಹುಮುಖ್ಯವಾದುದು ಅಂತೆಯೇ ಮಾಹಿತಿ ಹರಿವು ಇಲ್ಲಿ ಪ್ರಮುಖ ಸಾಧನ ಎಂದ ಪ್ರಧಾನಮಂತ್ರಿ ಉತ್ತಮ ಆಡಳಿತಕ್ಕೆ ಸಾಮಾಜಿಕ ಮಾಧ್ಯಮದ ಪಾತ್ರ ಮುಖ್ಯ ಎಂದರು ನಂತರ ನಡೆದ ಶ್ರಮುಖ ಕಂಪನಿಗಳ ಸೀಒಗಳ ಸಭೆಯಲ್ಲಿ ಭಾರತ ಕೈಗೊಂಡಿರುವ ಹಲವು ಪ್ರಮುಖ ನೀತಿ ಉಪ್ರಕಮಗಳ ಬಗ್ಗೆ ಪ್ರಧಾನಂತ್ರಿ ವಿವರಿಸಿದರು

ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ್ ಹೊಸದಿಲ್ಲಿಯಲ್ಲಿ ನಿನ್ನೆ ಟ ಬಿ ಹರೇಗ ದೇಶ್ ಜೀತೆಗಾ ಪ್ರಚಾರಾಂದೋಲನಕ್ಕೆ ಚಾಲನೆ ನೀಡಿದರು

ಶೀಘ ಪತ್ತೆ ರೋಗ ತಡೆ ರೋಗಿಯ ಆರ್್ಯೆಕೆ ಹಾಗೂ ಸಮುದಾಯದ ಪಾಲ್ಗೊಳ್ಳುವಿಕೆ ಅದರ ನಾಲ್ಲು ಪ್ರಮುಖ ಆಂಶಗಳಾಗಿವೆ ಇದೇ ಸಂದರ್ಭದಲ್ಲಿ ಕ್ವಯರೋಗ ಪತ್ತೆಗೆ ಅಗತ್ವವಾದ ಆಧುನಿಕ ಉಪಕರಣಗಳನ್ನು ಒಳಗೊಂಡ ಸಂಚಾರಿ ಪ್ರಯೋಗ ವಾಹನಕ್ಕೆ ಸಚಿವರು ಹಸಿರು ನಿಶಾನೆ ತೋರಿದರು

ಈ ನಿಟ್ಟನಲ್ಲಿ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ಕಟ್ಟಕೊಡುವ ಕೆಲಸದಲ್ಲಿ ರಿಯಲ್ ಎಸ್ಟೇಟ್ ಸಂಸ್ಟೆ ಮುಂದಾಗಿರುವುದು ಶ್ಲಾಘನೀಯ ಎಂದು ಮುಖ್ಚಮಂತ್ರಿ ಬಿ

ಈ ನಿಟ್ಟನಲ್ಲಿ ಚರ್ಚೆಗಳು ನಡೆದಿವೆ ಎಂದು ತಿಳಿಸಿದರು

ನಿರ್ಮಾಣಗಾರರು ಮುಂದೆ ಬಂದು ಸರ್ಕಾರದ ಜೊತೆ ಕೈಜೋಡಿಸಬೇಕು ಎಂದರು ಉದ್ದಮ ಕ್ಷೇತ್ರದಲ್ಲಿ ನಿರ್ಮಾಣಗಾರರಿಗೆ ಎದುರಾಗಿರುವ ಸಮಸ್ಟೆಗಳ ಕುರಿತು ತಮ್ನ ಗಮನಕ್ಕೆ ತಂದರೆ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲದೇ ಅನುಕೂಲ ಮಾಡಿಕೊಡುವುದಾಗಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಭರವಸೆ ನೀಡಿದರು ರಾಜ್ಞದಲ್ಲಿರುವ ಎಲ್ಲ ಶಾಲಾ ಮಕ್ಕಳಗೂ ಕಡ್ಡಾಯ ವಿಮೆ ಮಾಡಿಸುವ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದು ಈ ಬಗ್ಗೆ ಶೀಘವೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಖಾತೆ ಸಚವ ಸುರೇಶ್ಕುಮಾರ್ ಹೇಳಿದ್ದಾರೆ ಚಾಮರಾಜನಗರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ತೆರೆದಿರುವ ಯಾವುದೇ ಕೇಂದ್ರಿಯ ವಿದ್ಯಾಲಯಗಳಾಗಲಿ ಅಥವಾ ಅಂತರಾಷ್ಷೀಯ ಶಾಲೆಗಳಾಗಲಿ ಕನ್ನಡ ವಿಷಯವನ್ನು ಒಂದನೇ ತರಗತಿಯಿಂದಲೇ ಒಂದು ಪಠ್ಠವಾಗಿ ಕಡ್ಡಾಯವಾಗಿ ಭೋದಿಸಲು ಸರ್ಕಾರದಿಂದ ಕೂಡಲೇ ನಿಯಮವೊಂದನ್ನು ರೂಪಿಸಲಾಗುವುದು ಅಲ್ಲದೇ ಶಾಲೆಗಳಲ್ಲಿ ಶಿಕ್ಷಣ ಸಚಿವರು ವಾಸ್ತವ್ದ ಹೂಡುವುದರಿಂದ ಅಲ್ಲಿನ ಮೂಲಭೂತ ಸಮಸ್ಟೆಗಳ ಬಗ್ಗೆ ವಾಸ್ತವವಾಗಿ ಅರಿಯಲು ಇನ್ನು ಮುಂದಿನ ದಿನಗಳಲ್ಲಿ ಗಡಿ ಜಿಲ್ಲೆಗಳ ಮೂಲಸೌಕರ್ಯಗಳಿಂದ ವಂಚಿತವಾದ ಕಾಡಿನ ತಾಲೆಗಳಲ್ಲಿ ತಾವು ವಾಸ್ತವ್ಯ ಹೂಡುವುದಾಗಿ ಸಚಿವರು ಪ್ರಕಟಿಸಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣ ವ್ಯವಸ್ಥೆಯ ಅಮೂಲಾಗ್ರ ಬದಲಾವಣೆ ಅಗತ್ಯವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನ್ಯಾಷನಲ್ ಇನ್ಸ್ಟಟ್ಟೂಟ್ ಆಫ್ ಪರ್ಸೊನೆಲ್ ಮ್ಯಾನೇಜ್ಮೆಂಟ್ ಪರ್ಸೊನೆಲ್ನ ಭಾರತದ ಬದಲಾಗುತ್ತಿರುವ ವಿದ್ಯಮಾನ ಜಾಗತಿಕ ಸ್ವರ್ಧಾತ್ಮಕತೆಗಾಗಿ ಕೌಶಲ ಮತ್ತು ಉದ್ಯಮಶೀಲತೆ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೈಗಾರಿಕೆಯ ಅಗತ್ಯಗಳ ಮೇಲೆ ಕೃತಕ ಬುದ್ಧಿಮತ್ತೆ ಹಾಗೂ ಆಟೋಮೇಶನ್ಗಳು ಪ್ರಭಾವ ಬೀರಲಿವೆ ಎಂದ ಅವರು ಭವಿಷ್ಯದ ಉದ್ಯೋಗದ ಅಗತ್ಯಗಳಿಗೆ ತಕ್ಕಂತೆ ಯುವಕರನ್ನು ಸಮರೋಪಾದಿಯಲ್ಲಿ ಕೌಶಲ ತರಬೇತಿ ನೀಡಿ ಸಜ್ಜುಗೊಳಿಸಬೇಕಾಗಿದೆ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಕೌಶಲ್ಲಾಭಿವೃದ್ದಿಯಿಂದ ಉದ್ಯೋಗ ಸೃಷ್ಷಿಗೆ ಪೂರಕವಾಗಲಿದೆ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಕೌಶಲ್ಕಾಭಿವೃದ್ಧಿ ನೀತಿಯನ್ನು ಜಾರಿಗೆ ತರಲಾಗಿದೆ ರಾಜ್ಯದ ಶಾಲಾ ಕಾಲೇಜುಗಳ ಪಠ್ಯಕ್ರಮದಲ್ಲಿ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದ ವಿಷಯವನ್ನು ಅಳವಡಿಸಲು ಸರ್ಕಾರ ಮುಂದಾಗಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸ್ಕಿಲ್ ಇಂಡಿಯಾ ಯೋಜನೆಯಿಂದ ಕರ್ನಾಟಕದ ಯುವಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ವಿಶ್ವ ಮಟ್ಟದಲ್ಲಿ ಭಾರತವು ಹೆಗ್ಗುರುತಾಗಿ ಮೂಡಲು ಮಹಾನ್ ವಿಜ್ಞಾನಿಗಳ ದೂರದೃಷ್ಟಿಯೂ ಕಾರಣವಾಗಿದೆ ಎಂದು ಖ್ಯಾತ ವಿಜ್ಞಾನಿ ಡಾಕ್ಟರ್ ಕೆ

ವಿಜಯಪುರ ಜೆಲ್ಲೆಯ ಸಿಂದಗಿ ತಾಲೂಕಿನ ಶ್ರೀ ಸಾತವಿರೇಶ್ವರ ಸಭಾಂಗಣದಲ್ಲಿ ನಿನ್ನೆ ಶ್ರೀ ಚೆನ್ನವೀರ ಪ್ರತಿಷ್ಠಾನದ ವತಿಯಿಂದ ಕೊಡಮಾಡುವ ಪ್ರತಿಷ್ಠಿತ ಭಾಸ್ಕರಾಚಾರ್ಯ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಭಾರತ ಬಾಹ್ಕಕಾಶ ಕ್ಷೇತ್ರದಲ್ಲಿ ಇಂದು ಅವಿಸ್ಕರಣೀಯ ಸಾಧನೆ ಮಾಡುತ್ತಿದೆ ಚಂದ್ರನ ಒಡಲ ಹೊಕ್ಕು ಅಲ್ಲಿರುವ ನೈಸರ್ಗಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಚಂದ್ರಯಾನದ ಮೂಲಕ ಅಧ್ಯಯನ ನಡೆಸುತ್ತಿದ್ದೇವೆ ಇದರೊಂದಿಗೆ ಭಾರತ ಒಂದು ಮೈಲುಗಲ್ಲನ್ನೆ ಸ್ಥಾಪಿಸಿ ವಿಜಯದ ಪತಾಕೆಯನ್ನು ಹಾರಿಸಿದೆ ಎಂದು ಹೇಳಿದರು

ರಾಯಚೂರು ಜಿಲ್ಲಾಧಿಕಾರಿ ಕಜೇರಿ ಸಭಾಂಗಣದಲ್ಲಿ ನಿನ್ನೆ ಜಿಲ್ಲೆಯ ಪ್ರಮುಖ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಮಾರುಕಟ್ಟೆ ಖರೀದಿ ಹಾಗೂ ಬೆಲೆಗಳ ವಿಚಾರದ ಬಗ್ಗೆ ಆಯೋಜಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅಕ್ರಮ ಪಣ ವರ್ಗಾವಣೆ ತಡೆ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೆ ಒಳಗಾಗಿ ತಿಹಾರ ಕೇಂದ್ರ ಕಾರಾಗೃಹದಲ್ಲಿರುವ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಡಿ

ಶಿವಕುಮಾರ ಸಲ್ಲಿಸಿದ್ದ ಜಾಮೀನು ಅರ್ಜೆಯನ್ನು ವಿಶೇಷ ನ್ಯಾಯಾಲಯ ತಿರಸ್ಕರಿಸಿದೆ ಶಿವಕುಮಾರ ವಿರುದ್ಧದ ತನಿಖೆ ಆರಂಭಿಕ ಹಂತದಲ್ಲಿದೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಹೂಡಿಕೆಗೆ ಭಾರತ ಪ್ರಶಸ್ತ ತಾಣ ಜಾಗತಿಕ ಕಂಪೆನಿಗಳಿಗೆ ಪ್ರಧಾನಮಂತ್ರಿ ಆಹ್ವಾನ

ಯಡಿಯೂರಪ್ಪ ಭರವಸೆ ಿ ಕೇಂದ್ರೀ ವಿದ್ಯಾಲಯ ಅಂತರರಾಷ್ಟೀಯ ಶಾಲೆಗಳಲ್ಲೂ ಒಂದನೇ ತರಗತಿಯಿಂದಲೇ ಕನ್ನಡ ವಿಷಯ ಪಕ್ಕವಾಗಿ ಬೋಧನೆ ಕಡ್ಡಾಯಕ್ಕೆ ಚಿಂತನೆ ಸಚಿವ ಸುರೇಶ ಕುಮಾರ್ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು